ಿ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರಿಂದ ಇಂದು ಪ್ರಸಕ್ತ ಸಾಲಿನ ಬಜೆಟ್ ಮಂಡನೆ

ಉಡುಪಿ ಜಿಲ್ಲೆ ಬ್ರಹ್ಮಾವರದಲ್ಲಿ ನಡೆದ ಮುಖ್ಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಬ್ರಹ್ಮಾವರದ ಕಾರ್ಯಕ್ರಮದಲ್ಲಿ ಸಚಿವ ಡಿ

ಸದಾನಂದ ಗೌಡ ಅವರು ಡಾಕ್ಟರ್ ಪದ್ಮನಾಭ್ ಕಾಮತ್ ಅವರಿಗೆ ಜನೌಷಧಿ ಚಿಕಿತ್ಸಿಕ್ ಮತ್ತು ಬೆಂಗಳೂರಿನ ಗೌತಮ್ ಜೈನ್ ಅವರಿಗೆ ಜನೌಷಧಿ ಸಾರಧಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಅಭಿನಂದಿಸಿದರು ಮುಖ್ಯಮಂತ್ರಿ ಬಿ ಎಸ್

ಬಜೆಟ್ ಮೂರ್ವಭಾವಿಯಾಗಿ ಇಲಾಖಾವಾರು ಮುಖ್ಯಸ್ವರು ಸಂಘ ಸಂಸ್ಥೆಗಳು ವಿವಿಧ ವಲಯಗಳ ಮುಖ್ಯಸ್ವರ ಸಭೆ ನಡೆಸಿ ಮುಖ್ಚಿಮಂತ್ರಿ ಬಜೆಟ್ ಮಂಡನೆಗೆ ಸಜ್ಜಾಗಿದ್ದಾರೆ

ಎರಡನೇ ಹಂತದ ಸಂಸತ್ ಅಧಿವೇಶನ ಇಂದಿನಿಂದ ಆರಂಭವಾಗಲಿದ್ದು

ಅಧಿವೇಶನದಲ್ಲಿ ಮಹತ್ವದ ಮಸೂದೆಗಳನ್ನು ಮಂಡಿಸುವ ಸಾಧ್ಯತೆ ಇದೆ

ಇದು ಮಹಿಳೆಯರ ಪಕ್ಕುಗಳ ಆಂದೋಲನದಲ್ಲಿ ಕೇಂದ್ರ ಬಿಂದುವಾಗಿದೆ

ಮಹಿಳೆಯರ ಗೌರವ ಸುರಕ್ಷತೆ ಮತ್ತು ಸಬಲೀಕರಣಕ್ಕಾಗಿ ಅಂತಾರಾಷ್ಷೀಯ ಮಹಿಳಾ ದಿನಾಚರಣೆಯನ್ನು ಅರ್ಷಿಸಬೇಕು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಕರೆ ನೀಡಿದ್ದಾರೆ ಮಹಿಳೆಯರು ನಮ್ಮ ಕುಟುಂಬ ಸಮಾಜ ಮತ್ತು ರಾಷ್ಟಕ್ಕ ಸ್ಫೂರ್ತಿಯಾಗಿದ್ದಾರೆ ಮಹಿಳೆಯರು ಎಲ್ಲಾ ಪಂತದಲ್ಲೂ ತಮ್ಮ ವಿಶಿಷ್ಟ ಪಾತ್ರದೊಂದಿಗೆ ರಾಷ್ಟದ ಪ್ರಗತಿಗೆ ಗಮನಾರ್ಪ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಐಪಿಎಸ್ ಅಧಿಕಾರಿ ಡಿ

ಕೌಟುಂಬಿಕ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಅತ್ಕಾಚಾರ ವರದಕ್ಷಿಣೆ ಕಿರುಕುಳ ವಂಚನೆ ಮನೆ ಬಿಟ್ಟು ಬಂದವರು ಮನೆಯಿಂದ ಹೊರ ದೂಡಿಸಿಕೊಂಡವರು ಪೋಕ್ಸೊ ಸಂತ್ರಸ್ತರು ಒೀಗೆ ನಾನಾ ವಿಧಗಳಲ್ಲಿ ಶೋಷಣೆ ಅನ್ನಾಯಕ್ಕೆ ಒಳಗಾದವರಿಗೆ ಆಶ್ರಯ ಒದಗಿಸಿಕೊಟ್ಟಿದೆ ಐ

ಮಹಿಳಾ ಸಿಬ್ಬಂದಿ ಮಾತ್ರ ಕಾರ್ಯನಿರ್ವಹಿಸುವ ಗುಲಾಬಿ ಬೂತ್ಗಳು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಕೇವಲ ಮಹಿಳೆಯರಿಗೆ ಮಾತ್ರ ಕೋವಿಡ್ ಲಸಿಕೆ ನೀಡುತ್ತವೆ

ರಾಮನ ನಗರ ಆಸ್ತತ್ರೆಯಲ್ಲಿ ಗುಲಾಬಿ ಬೂತ್ಗೆ ಇಂದು ಜಾಲನೆ ನೀಡಲಿದ್ದಾರೆ ಜೊತೆಗೆ ಕರ್ನಾಟಕ ರಾಜ್ಯ ವಿಡ್ಸ್ ತಡೆಗಟ್ಟುವಿಕೆಯ ಸೂಸೈಟಿ ಬಿಡುಗಡೆ ಮಾಡಿದ ವಿಶೇಷ ಅಂಚೆ ಲಕೋಟೆ ಅನಾವರಣಗೊಳಿಸಲಿದ್ದಾರೆ

ಪ್ರತಿ ದಿನ ಒಂದರಿಂದ ಒಂದೂವರೇ ಲಕ್ಷ ಜನರಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿಯೂ ಸಪ ಅಂತಿಮ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು ಇಂದಿನಿಂದ ಲಸಿಕೆ ನೀಡಲು ವೈದ್ಯಕೀಯ ಸಿಬ್ಬಂದಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಈಗ ಚುಟುಕು ಸುದ್ದಿ ಸಮಾಜ ಕಲ್ಕೂಣ ಇಲಾಖೆಯ ಅನುದಾನದಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿರ್ಮಿಸಿರುವ ಮೆಟ್ರಿಕ್ ನಂತರದ ಸ್ನಾತಕೋತ್ತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಪಾಗೂ ಸಪ್ತಾಪೂರದಲ್ಲಿ ನಿರ್ಮಿಸಿರುವ ಪರಿಶಿಷ್ಟ ವರ್ಗದ ಮೆಟ್ರಿಕ್ ನಂತರದ ಬಾಲಕರ ವಿದ್ಕಾರ್ಥಿ ನಿಲಯವನ್ನು ಧಾರವಾಡ ಕರ್ನಾಟಕ ವಿಶ್ವವಿದ್ಮಾಲಯದ ಆವರಣದಲ್ಲಿ ನಿನ್ನೆ ಸಮಾಜ ಕಲ್ಮಾಣ ಖಾತೆ ಸಚಿವ ಬಿ ಶ್ರೀರಾಮುಲು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಕೆಟ್ಟರ್ ಉದ್ಘಾಟಿಸಿದರು

ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರಿಂದ ಇಂದು ಪ್ರಸಕ್ತ ಸಾಲಿನ ಬಜೆಟ್ ಮಂಡನೆ